ಈಗಿರುವಂತೆ ಮೀಸಲಾತಿ ಅನುಷ್ಣಾನಗೊಳಿಸಬೇಕು ಮತ್ತು ಜನರು ಕೂಡಾ ಸಮೀಕ್ಸೆ ಗುರುತಿಸುವಂತೆ ಸರ್ಕಾರ ಮಾಡಬೇಕು ಎಂದು ಕೆಲ ಸದಸ್ಲರು ಆಗ್ರಹಿಸಿದರು

ಕೆಲ ಬದಲಾವಣೆಯೊಂದಿಗೆ ಕಳೆದ ವಾರ ಲೋಕಸಭೆಯಲ್ಲಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಪಡೆದಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರಕಾರ ಈ ಐತಿಹಾಸಿಕ ನಿರ್ಧಾರ ಕ್ಲೆಗೊಂಡಿದೆ ಎಂದು ಹೇಳಿದರು ರಾಷ್ಷೀಯ ಹಿಂದುಳಿದ ವರ್ಗಗಳ ಆಯೋಗ ಮಹಿಳಾ ಪ್ರಾತಿನಿಧ್ಯ ಹೊಂದಿದ್ದು

ಹಿಂದುಳಿದ ಜನರಲ್ಲಿ ರಾಜ್ಗಳು ತನ್ನದೇ ಆದ ಪಟ್ಟಹೊಂದಿದ್ಲು ಕೇಂದ್ರ ಕೂಡಾ ತನ್ನದೇ ಆದ ಪಟ್ಟಿ ಹೊಂದಿದೆ ಕೇಂದ್ರ ಸರ್ಕಾರದಲ್ಲಿ ಹೊಂದಿರುವ ಅಥವಾ ಪಟ್ಟಿಯಲ್ಲಿ ಇರದ ಜಾತಿಗಳ ಬಗ್ಗೆ ಮಾತ್ರ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸ್ವು ಮಾಡಲಿದೆ ಎಂದು ತಿಳಿಸಿದರು ಹೆಡ್ ಹೈಕೋರ್ಟ್ನ ಮೂವರು ಮುಖ್ಯ ನ್ಯಾಯಮೂರ್ತಿಗಳು ಇಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ ಇಂದಿರಾ ಬ್ಯಾನರ್ಜಿ ಒರಿಸ್ಲಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿನೀತ್ ಸರಣ್ ಉತ್ತರಾಖಂಡ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೆ

ಜೋಸೆಫ್ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ನೀಕರಿಸಲಿದ್ದಾರೆ

ಈ ಮೂವರು ನ್ಯಾಯಮೂರ್ತಿಗಳ ನೇಮಕಾತಿಗೆ ರಾಷ್ಷಪತಿಗಳು ಕಳೆದ ಶುಕ್ರವಾರ ಅಂಕಿತ ಹಾಕಿದ್ದರು

ಈ ಅಭ್ಯಾಸದಲ್ಲಿ ಭಯೋತ್ವಾದನೆ ನಿಗ್ರಹದ ವಿಚಾರವಾಗಿ ಎರಡು ದೇಶಗಳು ಸಹಕಾರ ವೃದ್ದಿಸಿಕೊಳ್ಳಲಿದೆ ಸೇನೆಯ ಉನ್ನತ ಅಧಿಕಾರಿಯೊಬ್ಲರು ಮಾತನಾಡಿ ಭಯೋತ್ವಾದನೆಯನ್ನು ಸವಾಲಾಗಿ ಸ್ವೀಕರಿಸಿರುವ ಎರಡು ರಾಷ್ಸಗಳು ಮೈತ್ರಿ ಸಮರಾಭ್ಯಾಸದಲ್ಲಿ ಪರಸ್ಪರ ಕಾರ್ಯನಿರ್ವಹಿಸುವ ಕುರಿತು ಹೆಚ್ಚು ಗಮನ ಹರಿಸುತ್ತಿದೆ ಎರಡೂ ದೇಶಗಳ ಅತ್ಯಾಧುನಿಕ ತಂತ್ರಜ್ಞಾನ ನೈಪುಣ್ಯತೆಯನ್ನು ಬಳಸಿ ಜಂಟ ಕಾರ್ಯಾಚರಣೆಯನ್ನು ಮಾಡುವ ಕುರಿತು ಅಭ್ಯಾಸ ನಡೆಸುತ್ತಿದೆ ಈ ಎಲ್ಲ ಅಂಶಗಳಲ್ಲಿ ಎರಡೂ ದೇಶಗಳ ಸೇನೆಯು ಪರಸ್ವರ ತರಬೇತಿಯನ್ನು ನೀಡಲಿವೆ ಇದರಿಂದ ಯುದ್ದ ಸನ್ನೆವೇತಗಳಲ್ಲಿ ಭಯೋತ್ಪಾದಕರನ್ನು ಬಗ್ಗುಬಡಿಯುವುದು ಸುಲಭ ಸಾಧ್ಯವಾಗಲಿದೆ ಎಂಬ ಅಭಿಪ್ರಾಯವನ್ನು ಅಧಿಕಾರಿಗಳು ತಿಳಿಸಿದ್ದಾರೆ ಆಂಟಗುವಾ ಮತ್ತು ಬಾರ್ಬುಡಾ ಜತೆಗಿನ ಗಡಿಪಾರು ಒಪ್ಪಂದದ ಕುರಿತು ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ವರದಿ ಸರಿಯಲ್ಲ ಎಂದು ಕೇಂದ್ರ ಸರಕಾರ ಸ್ಪಷ್ಟಪಡಿಸಿದೆ ಪಂಜಾಬ್ ನ್ಯಾಶನಲ್ ಬ್ಯಾಂಕ್ ಹಗರಣದ ಪ್ರಮುಖ ಆರೋಪಿ ವಿದೇಶಕ್ಕೆ ಪರಾರಿಯಾದ ವಜ್ರಾಭರಣ ಉದ್ದಮಿ ಮೆಹುಲ್ ಚೋಕ್ಲಿಯ ಅಂಟಗುವಾ ಪೌರತ್ವ ವಿವಾದದ ಬಗ್ಗೆ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ನೀಡಿದ್ದು ಮೆಹುಲ್ ಚೋಕ್ಷಿಯನ್ನು ಭಾರತಕ್ಕೆ ಆಂಟಿಗುವಾ ಒಪ್ಪಿಸಬಹುದು ಎಂದಿದೆ

ಆಂಟಗುವಾ ಕಾಮನ್ ವೆಲ್ತ್ ರಾಷ್ಟವಾಗಿರುವುದರಿಂದ ಈ ಅಂಶ ಅನ್ವಯವಾಗಲಿದೆ ಎಂದು ಭಾರತದ ವಿದೇಶಾಂಗ ಇಲಾಖೆ ತಿಳಿಸಿದೆ ಎರಡೂ ರಾಷ್ಟಗಳು ಕಾಮನ್ನೆಲ್ತ್ ರಾಷ್ಟಗಳಾಗಿರುವುದರಿಂದ ಮೆಹುಲ್ ಚೋಕ್ಲಿಯನ್ನು ನಿರ್ದಿಷ್ಟ ದ್ವಿಪಕ್ಷೀಯ ಒಪ್ಪಂದದ ಹೊರತಾಗಿಯೂ ಭಾರತಕ್ಕೆ ಹಸ್ತಾಂತರಿಸಬಹುದು ಎಂದು ಆಂಟಗುವಾ ಹೇಳಿದೆ

ಸಿಬಿಐ ಈಗಾಗಲೇ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಎಂದು ವಿದೇಶಾಂಗ ಇಲಾಖೆ ತಿಳಿಸಿದೆ

ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಿನ್ನೆ ಭೇಟಿ ಮಾಡಿ ರಾಜ್ಲದ ಪಲವು ವಿಷಯಗಳ ಬೆಳವಣಿಗೆ ಕುರಿತು ಮಾಹಿತಿ ನೀಡಿದರು ಮುಖ್ಯವಾಗಿ ಮರಾಠ ಮೀಸಲಾತಿ ಹೋರಾಟದ ಕುರಿತು ಚರ್ಚೆ ನಡೆಸಿದರು ಸಾಂಗ್ಲಿ ಸ್ನಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿಯು ಜಯಭೇರಿ ಬಾರಿಸಿರುವ ಬಳಿಕ ಮೋದಿ ಅವರೊಂದಿಗೆ ಇದು ಅವರ ಪ್ರಥಮ ಭೇಟಿಯಾಗಿದೆ ಈ ವಿಷಯ ಕುರಿತಾಗಿ ಫಡ್ನವೀಸ್ ಟ್ವೀಟ್ ಮಾಡಿದ್ದಾರೆ ಮರಾಠ ಮೀಸಲಾತಿ ಕುರಿತು ಇರುವ ಎಲ್ಲ ಗೊಂದಲ ಹಾಗೂ ಸಮಸ್ಗೆಗಳು ನವೆಂಬರ್ನಲ್ಲಿ ಅಂತ್ಯವಾಗಲಿದೆ ಎಂದು ಫಡ್ನವೀಸ್ ಸ್ಪಷ್ಟಪಡಿಸಿದ್ದಾರೆ

ಸಂಸತ್ತಿನ ಮೇಲ್ಸನೆಯಲ್ಲಿ ಘೋಷಣೆ ಮಾಡಿರುವ ಉಪ ರಾಷ್ಷಪತಿ ನಾಯ್ಡು ಅವರು ಸಂಸತ್ತಿನಲ್ಲಿ ನಡೆಯುತ್ತಿರುವ ಮುಂಗಾರು ಅಧಿವೇಶನ ಕೊನೆಯ ಎರಡನೇ ದಿನದಂದು ಚುನಾವಣೆ ನಡೆಸಲಾಗುವುದು ನಾಮಪತ್ರಗಳನ್ನು ನಾಳೆ ಮಧ್ಯಾಹ್ನದೊಳಗೆ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ

ಜೆ ಕುರಿಯನ್ ಅವರು ರಾಜ್ಯಸಭೆಯಲ್ಲಿ ಅತ್ತುತ್ತಮವಾಗಿ ಕಾರ್ಯನಿರ್ವಹಿಸಿದ್ದರು

ಮುಂಬರುವ ದಿನಗಳಲ್ಲಿ ಆಡಳಿತಾರೂಢ ಪಕ್ಷ ಪಾಗೂ ವಿರೋಧ ಪಕ್ಷಗಳು ಕುರಿಯನ್ ರಂತಹ ಸೂಕ್ತ ವ್ಯಕ್ತಿಯನ್ನೇ ಉಪ ಸಭಾಪತಿಯಾಗಿ ಆಯ್ಕೆ ಮಾಡಲಿವೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ

ಕುರಿಯನ್ ಅವರು ಜು

ಜಿ

ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ಶ್ರಮಾಣದ ಹೆರಾಯಿನ್ ಅನ್ನು ಜಮ್ಮ ಪ್ರಾಂತ್ಯದಲ್ಲಿ ವಶಪಡಿಸಿಕೊಳ್ಳಲಾಗಿದೆ

ನ್ಯಾಯಾಲಯವು ಈ ಶಿಕ್ಷೆ ವಿಧಿಸಿದೆ ಎಂದು ಜೆಲ್ಲಾ ಪ್ರಾಸಿಕ್ಲೂಪನ್ ಅಧಿಕಾರಿ ಎಸ್

ಚತುರ್ವೇದಿ ತಿಳಿಸಿದ್ದಾರೆ

ಇದನ್ನು ಎಲ್ಲ ರಾಜ್ಲಗಳು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಲಾಗಿದೆ ಈ ಸಂಬಂಧ ಕ್ರೀಡಾಸಚಿವರು ಎಲ್ಲ ರಾಜ್ಲಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸೂಚನೆ ನೀಡಿದ್ದಾರೆ